ಕಾನ್ಪುರ ಪೊಲೀಸ್ ಸಿಬ್ಲಂದಿ ಹತ್ಲೆ ಪ್ರಕರಣದ ಪ್ರಮುಖ ಆರೋಪಿ ವಿಕಾಸ್ ದುಬೆ ಉಜ್ಲೆನಿಯಲ್ಲಿ ಬಂಧನ

ಈ ಪೈಕಿ ವಿದೇತಾಂಗ ವ್ಚವಹಾರಗಳ ಸಚಿವ ಡಾ

ಜೈಶಂಕರ್ ರೈಲ್ವೆ ವಾಣಿಜ್ಞ ಮತ್ತು ಕೈಗಾರಿಕಾ ಸಚಿವ ಪೀಯೂಶ್ ಗೋಯಲ್ ಜಮ್ನು ಮತ್ತು ಕಾಶ್ನೀರದ ಉಪರಾಜ್ಜಪಾಲ ಜಿ

ಮುರ್ಮು ಈಶ ಫೌಡೇಶನ್ನ ಸಂಸ್ನಾಪಕ ಸದ್ಗುರು ಆಧ್ವಾತ್ತಿಕ ನಾಯಕ ಶ್ರೀ ರವಿಶಂಕರ್ ಬ್ರಿಟನ್ನ ವಿದೇಶಾಂಗ ಕಾರ್ಯದರ್ಶಿ ಡೊಮಿನಿಕ್ ರಾಬ್ ಅಲ್ಲಿಯ ಗ್ರಹ ಕಾರ್ಯದರ್ಶಿ ಪ್ರೀತಿ ಪಟೇಲ್ ಭಾರತದಲ್ಲಿ ಅಮೆರಿಕದ ರಾಯಭಾರಿಯಾಗಿರುವ ಕೆನ್ ಜೆಸ್ಸರ್ ಮೊದಲಾದ ಗಣ್ಣರು ಸೇರಿದ್ದಾರೆ ಸಮಾವೇಶದಲ್ಲಿ ದೇಶದ ಹೆಸರಾಂತ ನೃತ್ಯ ಸಂಯೋಜಕಿ ಮಧು ನಟರಾಜ್ ಮತ್ತು ಅವರ ತಂಡದ ಸದಸ್ಟರು ಆತ್ನ ನಿರ್ಭರ ಭಾರತ್ ಎನ್ನುವ ವಿಶೇಷ ನೃತ್ತ ರೂಪಕವನ್ನು ಪ್ರಸ್ತುತ ಪಡಿಸಲಿದ್ದಾರೆ ವಿಶ್ವವಿಖ್ಣಾತ ಸಿತಾರ್ ವಿಧ್ವಾಂಸ ಪಂಡಿತ್ ರವಿಶಂಕರ್ ಅವರ ಜನ್ನ ಶತಮಾನೋತ್ವವ ಸಂದರ್ಭದಲ್ಲಿ ಅವರ ಮೂರು ಮಂದಿ ಶ್ರಮುಖ ಶಿಷ್ಣರು ವಿಶೇಷ ಸಂಗೀತ ಕಾರ್ಯಕ್ರಮವನ್ನು ಪ್ರಸ್ತುತ ಪಡಿಸಲಿದ್ದಾರೆ

ಮಧ್ಯಪ್ರದೇಶದ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆಧಿತ್ತನಾಥ್ ಅವರಿಗೆ ಈ ಮಾಹಿತಿ ತಲುಪಿಸಿದ್ದಾರೆ ಕಾನ್ಮರ ಹತ್ನೆ ಪ್ರಕರಣದ ನಂತರ ವಿಕಾಸ್ ದುಬೆ ಪೊಲೀಸರ ಕಣ್ತಪ್ಪಿಸಿ ಪರಾರಿಯಾಗಿದ್ದ

ಇದರ ಅಂಗವಾಗಿ ಎಬಿಎಪಿ ಸಂಘಟನೆಯನ್ನು ಕೇಂದ್ರ ಗ್ಬಹ ಸಚಿವ ಅಮಿತ್ ಶಾ ಅಭಿನಂದಿಸಿದ್ದಾರೆ

ಸ್ನಾಮಿ ವಿವೇಕಾನಂದರ ಚಿಂತನೆಗಳು ಮತ್ತು ತತ್ನಾದರ್ಶಗಳನ್ನು ಈ ವಿದ್ಯಾರ್ಥಿ ಸಂಘಟನೆಯ ಸದಸ್ಯರು ರಾಷ್ಷನಿರ್ಮಾಣ ಪಥದಲ್ಲಿ ಅವಿರತವಾಗಿ ಪಾಲಿಸಿಕೊಂಡು ಬರುತ್ತಿದ್ದಾರೆ ಎಂದು ಅಮಿತ್ ಶಾ ಟ್ವೀಟ್ ಮಾಡಿದ್ದಾರೆ

ದೇತದಲ್ಲಿ ಕೊರೋನಾ ಸೋಂಕಿನ ಚೇತರಿಕೆ ಪ್ರಮಾಣ ಮತ್ತಷ್ಟು ಸುಧಾರಿಸಿದ್ದು

ಕೊರೋನಾ ಸೋಂಕು ತಪಾಸಣೆಯನ್ನು ಭಾರತೀಯ ವೈದ್ಯಕೀಯ ಸಂಶೋಧನಾ ಪರಿಷತ್ ದಿನೇ ದಿನೇ ಹೆಚ್ಲಿಸುತ್ತಿದ್ದು

ಪರಿಯಾಣದಲ್ಲಿ ಶ್ರಕರಣಗಳ ಸಂಜ್ದೆ ಹೆಚ್ಚಾಗುತ್ತಿದ್ದರೂ ಸಹ ಚೇತರಿಕೆ ಶ್ರಮಾಣವೂ ಸುಧಾರಿಸುತ್ತಿದ್ದು

ಆ ರಾಜ್ಯದಲ್ಲಿ ಕೊರೋನಾ ಚೇತರಿಕೆ ಪ್ರಮಾಣ ಕೊಂಚ ಕಡಿಮೆಯಾಗಿದ್ಲು

ನಿನ್ನೆ ಪತ್ನೆಯಾಗಿರುವ ಎಲ್ಲ ಹೊಸ ಪ್ರಕರಣಗಳಲ್ಲೂ ಕೊರೋನಾ ಲಕ್ಷಣಗಳೇ ಕಂಡಿಲ್ಲ ಎಲ್ಲರನ್ನೂ ಕೋವಿಡ್ ಆರ್ನೆಕೆ ಕೇಂದ್ರಗಳಿಗೆ ಸ್ನಳಾಂತರಿಸಲಾಗಿದೆ ಎಂದು ರಾಜ್ಯ ಆರೋಗ್ಯ ಇಲಾಖೆಯ ಪ್ರಕಟಣೆ ತಿಳಿಬದೆ

ರಾಜಧಾನಿ ಇಟಾ ನಗರದಲ್ಲಿ ಹಲವು ಕೊರೋನಾ ತಪಾಸಣಾ ಕೇಂದ್ರಗಳಲ್ಲಿ ಹೆಚ್ಚು ಜನರನ್ನು ಸೋಂಕು ಪತ್ತೆ ಪರೀಕ್ಷೆಗೆ ಒಳಪಡಿಸಲಾಗುತ್ತಿದೆ ಎಂದು ನಮ್ಮ ಇಟಾ ನಗರ ಬಾತ್ತೀದಾರರು ತಿಳಿಸಿದ್ದಾರೆ

ನಾಗಾಲ್ಡಾಂಡ್ನಲ್ಲಿ ಇಂದು ಮೂರು ಕೋವಿಡ್ ಪ್ರಕರಣಗಳು ದಾಖಲಾಗಿದ್ದು

ಐಸಿಯು ಫಟಕದ ನಿರ್ವಹಣೆ ಹಾಗೂ ರೋಗಿಗಳ ಚಿಕಿತ್ಸೆ ಕ್ರಮಗಳ ಕುರಿತಂತೆ ಏಮ್ಸ್ ಸಂಸ್ಹೆಯ ವರಿಷ್ಣರು ಆರೋಗ್ಲ ಮತ್ತು ಕುಟುಂಬ ಕಲ್ಲಾಣ ಇಲಾಖೆಯ ಮಹಾನಿರ್ದೇಶಕರು ಸಲಹೆಗಳನ್ನು ನೀಡಲಿದ್ದಾರೆ